ಉತ್ತರ ಪ್ರದೇಶದ ಹಲವೆದೆ ಸ್ಟಾಂಗ್ ರೂಂಗಳ ಸಮೀಪ ಸಂದೇಹಾಸ್ಪದ ಇವಿಎಮ್ಗಳ ಪತ್ತೆ ಕುರಿತ ವರದಿ ಮತ್ತು ಆರೋಪಗಳು ಚುನಾವಣಾ ಆಯೋಗದಿಂದ ವಜಾ

ಶಾಂಫ್ವೆ ಸಹಕಾರ ಸಂಘದ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಲೊಳ್ಳಲು ವಿದೇಶಾಂಗ ಸಚಿವೆ ಸುಶ್ಮಾ ಸ್ವರಾಜ್ ಇಂದು ಕಿರ್ಗಿಸ್ಲಾನಕ್ಕೆ ಪ್ರಯಾಣ

ಉತ್ತರ ಪ್ರದೇಶದ ಹಲವೆಡೆ ಇವಿಎಮ್ಗಳನ್ನು ಇರಿಸಲಾಗಿರುವ ಸ್ಟಾಂಗ್ ರೂಂಗಳ ಸಮೀಪ ಸಂದೇಹಾಸ್ವದ ವಿದ್ಯುನ್ಮಾನ ಮತೆಯಂತ್ರೆಗಳು ಪತ್ತೆಯಾಗಿವೆ ಎನ್ನುವ ವರದಿಗಳು ಮತ್ತು ಆರೋಪಗಳನ್ನು ಚುನಾವಣಾ ಆಯೋಗ ತಳ್ಳಿ ಹಾಕಿದೆ ಈ ಆರೋಪ ಮತ್ತು ವರದಿಗಳು ಆಧಾರ ರಹಿತ ಗಾಜಿಪುರ ಚಂದೌಲಿ ದೊಮಾರಿಯಾ ಗಂಜ್ ಮತ್ತು ಜಾನ್ಸಿ ಲೋಕಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಇಂತಹ ಆರೋಪಗಳು ಕೇಳಿಬಂದಿವೆ ಈ ಕ್ಷೇತ್ರಗಳಲೆಲ್ಲ ಮತೆದಾನ ಪೂರ್ಣಗೊಂಡ ನಂತರ ಎಲ್ಲಾ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಇವಿಎಮ್ಗಳು ಮತ್ತು ವಿವಿಪ್ಯಾಟ್ಗಳನ್ನು ಮೊಹರು ಮಾದಿ ಸ್ವಾಂಗ್ ರೂಂಗಳಲ್ಲಿ ಇರಿಸಿದ ಬಗ್ಗೆ ವಿದಿಯೋ ಚಿತ್ರೀಕರಣ ಮಾಡಲಾಗಿದೆ ಸ್ಟಾಂಗ್ ರೂಂಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಕೇಂದ್ರೀಯ ಭದ್ರತಾ ಪಡೆಗಳನ್ನು ನಿಯೋಜಿಸಲಾಗಿದೆ ಎಂದು ಚುನಾವಣಾ ಆಯೋಗ ಸ್ವಷ್ವಪಡಿಸಿದೆ

ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ವಿಸ್ತ್ರತೆಪೀಠ ಈ ವಿಷಯದ ಬಗ್ಗೆ ಈ ಮೊದಲೇ ಪರಿಶೀಲಿಸಿದ್ದು ಅದೇಶವನ್ನೂ ನೀಡಿದೆ ಮುಖ್ಯ ನ್ಯಾಯಮೂರ್ತಿಗಳ ಆದೇಶದ ಮರು ಪರಿಶೀಲನೆ ಅಸಾಧ್ಯ ಎಂದು ಸ್ಪಷ್ಟಪದಿಸಿತು

ವಿದ್ಯುನ್ಮಾನ ಮತಯಂತ್ರಗಳ ಜತೆಗೆ ವಿವಿಪ್ಯಾಟ್ ತುಲನೆ ಮಾಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಪಕ್ಷಗಳು ಇಂದು ಕೇಂದ್ರ ಚುನಾವಣೆ ಆಯುಕ್ತರನ್ನು ಭೇಟಿ ಮಾದಿ ಮನವಿ ಸಲ್ಲಿಸಲಿವೆ ಮತ ಎಣಿಕೆ ಸಂದರ್ಭದಲ್ಲಿ ಗೊಂದಲ ಕಂಡುಬಂದರೆ ಎಲ್ಲ ವಿಧಾನಸಭಾ ಕ್ಷೇತ್ರದದ ಮತಗಟ್ಟೆಗಳ ವಿವಿಪ್ಯಾಟ್ ಚೀಟಿಗಳನ್ನು ಪರಿಶೀಲನೆ ಮಾಡಬೇಕು ಎಂದು ಪ್ರತಿಪಕ್ಷಗಳು ಆಗ್ರಹಿಸಿವೆ ಆದರೆ ಐದು ಮತಗಟ್ಟೆಗಳ ವಿವಿಪ್ಯಾಟ್ ಪರಿಶೀಲನೆ ನಡೆಸಬೇಕು ಎಂದು ಚುನಾವಣೆ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಈಗಾಗಲೇ ಸೂಚನೆ ನೀಡಿದೆ ಏಳು ಹಂತಗಳಲ್ಲಿ ಲೋಕಸಭಾ ಚುನಾವಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವ ಕೇಂದ್ರ ಚುನಾವಣಾ ಆಯೋಗದ ಕಾರ್ಯ ವೈಖರಿಗೆ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನವದೆಹಲಿಯಲ್ಲಿ ನಿನ್ನೆ ನಡೆದ ಪುಸ್ತಕ ಲೋಕಾರ್ಪಣೆ ಸಮಾರಂಭದಲ್ಲಿ ಪ್ರಣಬ್ ಮುಖರ್ಜಿ ಮಾತನಾಡಿದರು ದೇಶದ ಮೊಟ್ಟ ಮೊದಲ ಚುನಾವಣಾ ಆಯುಕ್ತ ಸುಕುಮಾರ್ ಸೆನ್ ಅವರಿಂದ ಹಿಡಿದು ಪ್ರಸಕ್ತ ಚುನಾವಣೆ ಆಯುಕ್ತರವರೆಗೂ ಎಲ್ಲರೂ ಆಯೋಗದ ಕಾರ್ಯವನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಹಾಗೂ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಎಂದರು ಕೇಂದ್ರ ಚುನಾವಣೆ ಆಯುಕ್ತರು ಕೂಡ ತಮ್ಮ ಕಾರ್ಯವನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ ಎಂದು ಪ್ರಣಬ್ ಮುಖರ್ಜಿ ಮೆಚ್ಚುಗೆ ವ್ಯಕ್ತಪದಿಸಿದ್ದಾರೆ ಕೇಂದ್ರ ಚುನಾವಣೆ ಆಯೋಗ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಆಣತಿಯಂತೆ ಕಾರ್ಯ ನಿರ್ವಹಿಸುತ್ತಿದೆ ಎಂದು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಆರೋಪಿಸಿದ ಬೆನ್ನಲ್ಲೇ ಹಿರಿಯ ನಾಯಕರಾದ ಪ್ರಣಬ್ ಮುಖರ್ಜಿ ಚುನಾವಣೆ ಆಯೋಗದ ಬಗ್ಗೆ ಮೆಚ್ಚುಗೆ ವ್ಯಕ್ತಪದಿಸಿದ್ದು ಭಾರಿ ಕುತೂಹಲ ಪಡೆದಿದೆ ಚುನಾವಣೆ ಆಯೋಗದ ಕಾರ್ಯವೈಖರಿಗೆ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿವೆ

ಭಟ್ಟಾರದಲ್ಲಿ ನಡೆದ ಚುನಾವಣಾ ಸಂಬಂಧಿತ ಹಿಂಸಾಚಾರದಲ್ಲಿ ಜಿಲ್ಲೆಯ ಮ್ಯಾಜಿಸ್ಟ್ರೇಟ್ ರಿಂದ ವರದಿಯನ್ನು ಚುನಾವಣಾ ಆಯೋಗ ಕೇಳಿತು

ಬಿಜೆಪಿ ಅಧ್ಯಕ್ಷ ಅಮಿತ್ಶಾ ಸೇರಿದಂತೆ ಎನ್ಡಿಎ ಮೈತ್ರಿಕೂಟದ ನಾಯಕರು ಮಹಾಚುನಾವಣಾ ಫಲಿತಾಂಶ ನಂತರದ ಸಾಧ್ಯತೆ ಬಗ್ಗೆ ಕಾರ್ಯತೆಂತ್ರವನ್ನು ರೂಪಿಸಲಿದ್ದಾರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಸಹ ಸಭೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಬಿಹಾರದ ಮುಖ್ಯಮಂತ್ರಿ ಮತ್ತು ಜೆಡಿಯು ಅಧ್ಯಕ್ಷ ನಿತೀಶ್ ಕುಮಾರ್ ಶಿವಸೇನೆ ವರಿಷ್ಣ ಉದ್ದವ್ ಠಾಕ್ರೆ ಲೋಕಜನಶಕ್ತಿ ಪಕ್ಷದ ಅಧ್ಯಕ್ಷ ರಾಮ್ ವಿಲಾಸ್ ಪಾಸ್ವಾನ್ ಸಭೆಯಲ್ಲಿ ಪಾಲ್ಗೊಳ್ಳಿಲಿದ್ದಾರೆ ಇದಲ್ಲದೆ ಔತಣ ಕೂಟ ಸಭೆಗೆ ಪೂರ್ವಭಾವಿಯಾಗಿ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಪಕ್ಷದ ಹಿರಿಯ ನಾಯಕರ ಪ್ರತ್ಯೇಕ ಸಭೆ ಕೂಡ ನಡೆಯಲಿದೆ

ಅಲ್ಲಿಯ ರಾಜಧಾನಿ ಬಿಷ್ಕೇಕ್ನಲ್ಲಿ ನಡೆಯಲಿರುವ ಶಾಂಘೈ ಸಹಕಾರ ಸಂಸ್ದೆಯ ವಿದೇಶಾಂಗ ವ್ಯವಹಾರಗಳ ಸಚಿವರ ಸಮ್ಮೇಳನದಲ್ಲಿ ಅವರು ಭಾರತವನ್ನು ಪ್ರತಿನಿದಿಸಲಿದ್ದಾರೆ

ಸುಷ್ಮಾ ಸ್ವರಾಜ್ ಪಾಲ್ಗೊಳ್ಳುತ್ತಿದ್ದಾರೆ ಅಂತಾರಾಷ್ಟೀಯ ಹಾಗೂ ರಾಷ್ಟೀಯ ಪ್ರಾಮುಖ್ಯತೆಗಳು ಹಾಗೂ ಸೌಹಾರ್ದಯುತ ವಿದೇಶಾಂಗ ವ್ಯವಹಾರಗಳ ಕುರಿತು ಚರ್ಚೆ ನಡೆಯಲಿದೆ ಕಳೆದ ವರ್ಷ ಏಪ್ರಿಲ್ನಲ್ಲಿ ಚೀನಾದಲ್ಲಿ ನಡೆದಿದ್ದ ಸಿಎಂಎಫ್ ಸಭೆಯಲ್ಲಿ ಸುಷ್ಮಾ ಸ್ವರಾಜ್ ಭಾಗವಹಿಸಿದ್ದರು ಈ ಹಿಂದೆಯೂ ಹಲವು ವಿದೇಶಾಂಗ ಸಚಿವರು ಎಸ್ಇಓನಂತಹ ಸಮ್ಮೇಳನಗಳಲ್ಲಿ ಬಹಳ ಉತ್ಪುಕತೆಯಿಂದ ಪಾಲ್ಗೊಂಡಿದ್ದಾರೆ ಕಿರ್ಗೀಸ್ತಾನದ ಅಧ್ಯಕ್ಷ ಸೂರನ್ಬೆ ಜೀನ್ಬೆಕೌ ಈ ಬಾರಿಯ ಸಮ್ಮೇಳನವನ್ನು ನಡೆಸುತ್ತಿದ್ದು ಹಲವು ಮಹತ್ತರ ವಿಷಯಗಳ ಕುರಿತು ಮಾತುಕತೆ ನಡೆಯಲಿದೆ ಬಿಜೆಪಿ ಮುಖಂದ ಮತ್ತು ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಹಲವು ಮತದಾರೋತ್ತರ ಸಮೀಕ್ಷೆಯು ಒಂದೇ ಸಂದೇಶವನ್ನು ನೀಡುವಂತಿದ್ದರೆ ಅದು ಫಲಿತಾಂಶದ ಮುನ್ಸೂಚನೆ ಎಂದು ಹೇಳಿದ್ದಾರೆ ಚುನಾವಣೋತ್ತರ ಸಮೀಕ್ಷೆಗಳು ವೈಯಕ್ತಿಕ ಅಭಿಪ್ರಾಯಗಳನ್ನು ಆಧರಿಸುತ್ತದೆ

ಆದರೆ ಒಬ್ಬರು ತಲೆಮರೆಸಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ ಇಂಡೋನೇಷ್ಯಾದ ರಾಷ್ವಾಧ್ಯಕ್ಷರಾಗಿ ಮರು ಆಯ್ಕೆಗೊಂಡಿರುವ ಜೋಕೋ ವಿಡೋಡೊ ಅವರನ್ನು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ ಎರಡು ಬೃಹತ್ ಪ್ರಜಾಪ್ರಭುತ್ವ ದೇಶಗಳಲ್ಲಿ ಏಕಕಾಲಕ್ಕೆ ಮಹಾಚುನಾವಣೆಯ ಸಂಭ್ರಮ ಯಶಸ್ವಿಯಾಗಿರುವುದಕ್ಕೆ ಹೆಮ್ಮೆ ಪಡುವುದಾಗಿ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ

ದೇಶದ ಅತ್ಯುತ್ತಮ ಬಾಕ್ಪರ್ ಎಂ

ಮೇರಿಕೋಂ ಗೌಹಾಟಿಯಲ್ಲಿ ನಡೆದಿರುವ ಭಾರತ ಮುಕ್ತ ಅಂತರಾಷ್ಟೀಯ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ತಮ್ಮ ಅಭಿಯಾನವನ್ನು ಇಂದು ಆರಂಭಿಸಲಿದ್ದಾರೆ

ಇಂದು ಇದೇ ಪ್ರವರ್ಗದ ಮತ್ತೊಂದು ಪಂದ್ಯದಲ್ಲಿ ನಿಖತ್ ಜರೀನ್ ಅನಾಮಿಕ ಅವರನ್ನು ಎದುರಿಸಲಿದ್ದಾರೆ